ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿರುವ ವ್ಯಾಪಾರ ಮಾರ್ಗ ಬಂದ್ ಮಾಡಲು ಕೇಂದ ಸರ್ಕಾರ ನಿರ್ಧಾರ

ಮತದಾನ ಪ್ರಮಾಣದ ಅಂತಿಮ ಅಂಕಿಅಂಶಗಳು ಇಂದು ದೊರಕಲಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ ಮೂರನೇ ಹಂತದ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾವು ರಂಗೇರುತ್ತಿದೆ

ಉತ್ತರ ಕರ್ನಾಟಕದ ಬಾಗಲಕೋಟೆ ಹಾಗೂ ಚಿಕ್ಕೋಡಿಗಳಲ್ಲಿ ನಿನ್ನೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ ಮೋದಿ ಸಾರ್ವಜನಿಕ ಸಮಾವೇಶಗಳಲ್ಲಿ ಭಾಗವಹಿಸಿದ್ದರು ತಮ್ಮ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ಇದುವರೆಗೂ ರೈತರ ಕಲ್ಯಾಣಕ್ಕಾಗಿ ಕಾರ್ಯ ನಿರ್ವಹಿಸಿದೆ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ರೈತರ ಅಭಿವೃದ್ದಿ ಕಾರ್ಯ ಮುಂದುವರೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು ಗುಜರಾತ್ನ ಜುನಾಗಢ್ನ ವಂಥ್ವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಪಕ್ಷದ ನ್ಯಾಯ್ ಯೋಜನೆಯಿಂದ ದೇಶದ ಆರ್ಥಿಕತೆಗೆ ಧಕ್ಕೆ ಯಾಗುವುದಿಲ್ಲ ಬದಲಿಗೆ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದರು

ನವದೆಹಲಿಯಲ್ಲಿ ಈ ವಿಷಯ ತಿಳಿಸಿರುವ ಉಪ ಚುನಾವಣಾ ಆಯುಕ್ತ ಉಮೇಶ್ ಸಿನ್ಲಾ ದೇಶಾದ್ಯಂತ ಚಿತ್ರ ಬಿಡುಗಡೆ ಬಗ್ಗೆ ಆಯೋಗ ಮೊಹರು ಮಾಡಿದ ಲಕೋಟೆಯಲ್ಲಿ ತನ್ನ ವರದಿಯನ್ನು ನ್ಯಾಯಾಲಯಕ್ಸೆ ಸಲ್ಲಿಸಲಿದೆ ಎಂದರು

ಸುಪ್ರೀಂ ಕೋರ್ಟ್ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನಾಧಾರಿತ ಚಲನಚಿತ್ರವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದರ ಬಿಡುಗಡೆಗೆ ನಿಷೇಧ ವಿಧಿಸುವ ಕುರಿತು ತನ್ನ ನಿಲುವನ್ನು ತಿಳಿಸುವಂತೆ ಆದೇಶಿಸಿತ್ತು

ಚುನಾವಣೆ ಮುಗಿಯುವವರೆಗೆ ಚಿತ್ರ ಬಿಡುಗಡೆಗೆ ನಿಷೇಧ ವಿಧಿಸಬೇಕೆಂದು ಬಿಜೆಪಿ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದೆ ತ್ವಣಮೂಲ ಕಾಂಗ್ರೆಸ್ ನಾಯಕಿಯನ್ನು ಆಧರಿಸಿ ಚಿತ್ರಿಸಿರುವ ಸಿನಿಮಾವನ್ನು ಆಯೋಗ ವೀಕ್ಷಿಸಬೇಕು ಎಂದು ಬಿಜೆಪಿ ಕೋರಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ತಾಲ್ಕಟೋರಾ ಕ್ರೀಡಾಂಗಣದಲ್ಲಿ ವರ್ತಕರ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ವರ್ತಕರಿಗೆ ಹಲವು ಕ್ರಮಗಳ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸಲು ಬಿಜೆಪಿ ಬೆಂಬಲಿತ ವರ್ತಕರು ಈ ಸಮಾವೇಶ ಆಯೋಜಿಸಿದ್ದಾರೆ

ದೆಹಲಿಯ ಬಿಜೆಪಿ ಮುಖ್ಯಸ್ಥ ಮನೋಜ್ ತಿವಾರಿ ತಮ್ಮ ಪಕ್ಷ ವರ್ತಕರ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಿಸಲಿದೆ ಎಂದು ತಿಳಿಸಿದ್ದಾರೆ ಮರಣದಂಡನೆ ಶಿಕ್ಷೆಗೆ ಒಳಗಾದ ನಂತರ ಅಪರಾಧಿಯಲ್ಲಿ ಆಗುವ ಮಾನಸಿಕ ಖಿನ್ನತೆ ಅಂಶವನ್ನು ಉನ್ನತ ನ್ಯಾಯಾಲಯಗಳು ಪರಿಗಣಿಸಬೇಕಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ಎನ್

ರಮಣ ಅವರಿದ್ದ ತ್ರಿಸದಸ್ಯ ಪೀಠ ಮಾನಸಿಕ ಖಿನ್ನತೆಗೆ ತುತ್ತಾಗಿರುವ ಅಂತಹ ಅಪರಾಧಿಗಳ ಸ್ಥಿತಿಗತಿ ಬಗ್ಗೆ ವೃತ್ತಿಪರರ ತಂಡದಿಂದ ಪರಿಶೀಲಿಸುವ ಅಗತ್ಯವಿದೆ ಎಂದು ಹೇಳಿದೆ

ಈ ಕುರಿತಂತೆ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ ಗಡಿಯಲ್ಲಿನ ವ್ಯಾಪಾರ ಮಾರ್ಗವನ್ನು ಪಾಕಿಸ್ತಾನ ಮೂಲದ ಕೆಲವು ಸಂಘಟನೆಗಳು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಶಸ್ತಾಸ್ತ್ರ ಮಾದಕ ದ್ರವ್ಯ ಮತ್ತು ನಕಲಿ ಕರೆನ್ಪಿಯನ್ನು ಸಾಗಿಸುತ್ತಿವೆ ಎಂಬ ವರದಿ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಈ ವ್ಯಾಪಾರ ಮಾರ್ಗವನ್ನು ಎರಡೂ ದೇಶಗಳ ನಡುವಿನ ಜನರ ದಿನಬಳಕೆ ಮತ್ತು ಸಾಮಾನ್ಯ ವಸ್ತುಗಳ ವಿನಿಮಯಕ್ಕೆ ಬಳಸಲಾಗುತ್ತಿತ್ತು

ಏಸುಕ್ರಿಸ್ತ ಪುನರುಜ್ಜೀವನ ಪಡೆದ ಈಸ್ವರ್ ಭಾನುವಾರಕ್ಕಿಂತ ಮೊದಲು ಬರುವ ಶುಕ್ರವಾರವನ್ನು ಗುಡ್ಫ್ರೈಡೆಯನ್ನಾಗಿ ಆಚರಿಸಲಾಗುವುದು ಎಲ್ಲಾ ಚರ್ಚ್ಗಳು ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಯೋಜಿಸಲಾಗಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನವದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದು ಸರ್ಕಾರ್ ಅವರು ಸದ್ಯದಲ್ಲೇ ಅಧಿಕಾರವಹಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದೆ

ಅವರು ಭಾರತದ ರಾಯಭಾರಿಯಾಗಿ ಟೋಕಿಯೋ ಸಿಯೋಲ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಸಹ ಕೆಲಸ ಮಾಡಿದ್ದರು

ಲೂಧಿಯಾನದಲ್ಲಿಂದು ನಡೆಯಲಿರುವ ಸಂತೋಷ್ ಟ್ರೋಫಿ ಪುಟ್ಬಾಲ್ ಟೂರ್ನಿಯ ಸೆಮಿಥೈನಲ್ ಪಂದ್ಯಗಳಲ್ಲಿ ಪಂಜಾಬ್ ಗೋವಾ ವಿರುದ್ದ ಮತ್ತು ಸರ್ವಿಸಸ್ ತಂಡ ಕರ್ನಾಟಕ ವಿರುದ್ದ ಸೆಣೆಸಲಿವೆ

ಬಿ ಗುಂಪಿನಲ್ಲಿ ಸ್ಥಾನಪಡೆದಿರುವ ಎಂಟು ಬಾರಿಯ ಚಾಂಪಿಯನ್ ಪಂಜಾಬ್ ಮತ್ತು ಕರ್ನಾಟಕ ಎರಡನೇ ಸ್ಥಾನದಲ್ಲಿವೆ ಥೈನಲ್ ಪಂದ್ಯ ಭಾನುವಾರ ನಡೆಯಲಿದೆ